ವ್ಯಾಪಾರ ಬಂಡವಾಳ ಪೂಡಿಕೆ ರಕ್ಷಣೆ ಇಂಧನ ಶಿಕ್ಷಣ ಆರೋಗ್ಯ ಕ್ಷೇತ್ರ ಭಯೋತ್ಪಾದನೆ ನಿಗ್ರಹ ಸೇರಿದಂತೆ ಪಲವಾರು ವಿಷಯಗಳ ಕುರಿತು ಉಭಯ ನಾಯಕರು ಚರ್ಚೆ ನಡೆಸುವ ಸಾಧ್ಯತೆ ಇದೆ ನಂತರ ಉಭಯ ನಾಯಕರು ಪಲವು ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ರಾಷ್ಟಪತಿ ಭವನದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಪತ್ನಿ ಮೆಲಾನಿಯಾ ಅವರಿಗೆ ಸಾಂಪ್ರದಾಯಿಕ ಸ್ವಾಗತ ಕೋರಲಾಗುವುದು ಆ ನಂತರ ಟ್ರಂಪ್ ಅವರು ರಾಜ್ಫಾಟ್ಗೆ ತೆರಳಿ ಮಹಾತ್ನ ಗಾಂಧಿ ಸಮಾಧಿಗೆ ಮಷ್ವ ನಮನ ಸಲ್ಲಿಸಲಿದ್ದಾರೆ ಮಧ್ಯಾಷ್ನ ಪೈದರಾಬಾದ್ ಪೌಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ವಿಶೇಷ ದಿತಣಕೂಟ ವಿರ್ಪಡಿಸಿದ್ದಾರೆ ಈ ದಿತಣಕೂಟದಲ್ಲಿ ಡೊನಾಲ್ಡ್ ಟ್ರಂಪ್ ಪತ್ನಿ ಮೆಲಾನಿಯಾ ಮತ್ರಿ ಇವಾಂಕಾ ಅಳಿಯ ಜೆರಾಡ್ ಕುಷನರ್ ಅಮೆರಿಕ ನಿಯೋಗದ ಪ್ರತಿನಿಧಿಗಳು ಸಚಿವರು ಪ್ರಮುಖ ಗಣ್ಯರು ಭಾಗವಹಿಸಲಿದ್ದಾರೆ ನಿನ್ನೆ ಅಪಮದಾಬಾದ್ಗೆ ಆಗಮಿಸಿದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾಗತಿಸಿದರು ಸರ್ದಾರ್ ಪಟೇಲ್ ಕ್ರೀಡಾಂಗಣದ ಮೊಟೆರಾದಲ್ಲಿ ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗೌರವಾರ್ಥ ಏರ್ಪಡಿಸಿದ್ದ ನಮಸ್ತೆ ಟ್ರಂಪ್ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡಿದರು ಅಧ್ಯಕ್ಷ ಟ್ರಂಪ್ ಅವರ ಈ ಭಾರತ ಭೇಟಿ ಉಭಯ ದೇಶಗಳ ಸ್ನೇಪ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ಯಲಿದೆ ಎಂದು ಪೇಳಿದರು ವಿಶ್ವದ ಅತೀ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ ತನ್ನ ವಿವಿಧತೆಯಲ್ಲಿ ಏಕತೆಯ ದರ್ಶನಕ್ಕೆ ಪೆಸರಾಗಿದೆ ಮೊಟೆರಾ ಕ್ರೀಡಾಂಗಣ ಇಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ಅಧ್ವಕ್ಷ ಟ್ರಂಪ್ ಅವರ ಭಾರತ ಭೇಟಿ ಅತ್ಯಂತ ಗೌರವದ ಸಂದರ್ಭವಾಗಿದೆ ಅಮೆರಿಕಾ ಮತ್ತು ಭಾರತ ದೇಶಗಳ ಸ್ನೇಪ ಸಂಬಂಧವನ್ನು ಜಗತ್ತಿಗೆ ಸಾರಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ನಮಸ್ತೆ ಎಂದು ಪೇಳುವ ಮೂಲಕ ತಮ್ಮ ಭಾಷಣವನ್ನು ಆರಂಭಿಸಿದ ಅಧ್ವಕ್ಷ ಟ್ರಂಪ್ ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣದಲ್ಲಿ ನಡೆದಿರುವ ಅದ್ಯೂರಿ ಕಾರ್ಯಕ್ರಮ ತಮಗೆ ಅತ್ಕಂತ ಸಂತಸ ಮೂಡಿಸಿದೆ ಭಾರತದ ಬಗ್ಗೆ ಅಮೆರಿಕಾ ಅಪಾರ ವಿಶ್ವಾಸ ಮತ್ತು ಗೌರವವನ್ನು ಹೊಂದಿದೆ ಇಂತಪ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುತ್ತಿರುವ ತಮ್ಮ ಮಿತ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ತಮ್ಮ ಧನ್ಯವಾದ ಭಾರತ ಈಗ ಅಭಿವೃದ್ಧಿಯ ಹಾದಿಯಲ್ಲಿ ದಾಪುಗಾಲು ಇಡುತ್ತಿದೆ ಭಾರತದ ಯಶೋಗಾಥೆ ವಿಶ್ವಕ್ಕೆ ಸ್ಫೂರ್ತಿದಾಯಕ ಎಂದು ಬಣ್ಣಿಸಿದರು ಇಂದು ತಮಗೆ ನೀಡಿರುವ ಭವ್ಯ ಸ್ವಾಗತ ಮತ್ತು ಗೌರವಾದರಗಳು ಅಮೆರಿಕಾದ ಸಮಸ್ತ ನಾಗರಿಕರಿಗೆ ಸಲ್ಲುತ್ತವೆ ಈ ಕ್ಷಣಗಳು ಅವಿಸ್ಕರಣೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಭಾರತದ ಪಲವು ಯೋಜನೆಗಳಿಗೆ ತಮ್ಮ ದೇಶ ಸಹಕಾರ ನೀಡುತ್ತದೆ ಎಂದು ಟ್ರಂಪ್ ಭರವಸೆ ನೀಡಿದರು

ನಮಸ್ತೆ ನನ್ನ ಪ್ರೀತಿಯ ದೇಶಕ್ಕೆ ನೀವು ನೀಡಿರುವ ಕೊಡುಗೆಗೆ ಧನ್ಯವಾದಗಳು ಅಮೆರಿಕದ ಆರ್ಥಿಕತೆ ಬೆಳೆಯುತ್ತಿದ್ದು ನಾನು ಭಾರತಕ್ಕೆ ಬಂದಿರುವುದು ನಮ್ಮ ಸಂಬಂಧವನ್ನು ವಿಸ್ತರಿಸಲು ಎಂದರು

ಸಬರಮತಿ ಆಶ್ರಮದಲ್ಲಿ ಅರ್ಧಗಂಟೆಗೂ ಪೆಚ್ಚು ಕಾಲ ಕಳೆದ ಡೊನಾಲ್ಡ್ ಟ್ರಂಪ್ ಐತಿಹಾಸಿಕ ಸ್ಮಾರಕಗಳನ್ನು ವೀಕ್ಷಿಸಿದರು ಕ್ರೀಡಾಂಗಣದ ಸುತ್ತಮುತ್ತ ಸೇರಿದಂತೆ ಇಡೀ ಅಪಮದಾಬಾದ್ ನಗರದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಅಪಮದಾಬಾದ್ನಿಂದ ನೇರವಾಗಿ ಆಗ್ರಾಗೆ ತೆರಳಿದ ಡೊನಾಲ್ಡ್ ಟ್ರಂಪ್ ಕುಟುಂಬ ತಾಜ್ಮಹಲ್ ವೀಕ್ಷಿಸಿದರು ಆಗ್ರಾದಿಂದ ನಿನ್ನೆ ರಾತ್ರಿ ಹೊಸದಿಲ್ಲಿಗೆ ಆಗಮಿಸಿ ವಾಸ್ತವ್ಯ ಪೂಡಿದರು

ಮೂರು ಸಶಸ್ತ್ರ ಪಡೆಗಳ ಮುಖ್ಯಸ್ಥರಾದ ಜನರಲ್ ಬಿಪಿನ್ ರಾವತ್ ಭೂ ಸೇನೆ ವಾಯುಸೇನೆ ನೌಕಾದಳದ ಮುಖ್ಯಸ್ಥರು ಇಂದು ಸ್ಮಾರಕಕ್ಕೆ ಭೇಟಿ ನೀಡಿ ಮಷ್ಷ ನಮನ ಸಲ್ಲಿಸಲಿದ್ದಾರೆ ಹೊಸದಿಲ್ಲಿಯ ರಾಜಪಥದಲ್ಲಿ ಗಣರಾಜ್ಯೋತ್ಸವ ದಿನದಂದು ಅತ್ಯುತ್ತಮವಾಗಿ ಪರೇಡ್ ಮಾಡಿದ ತಂಡಗಳಿಗೆ ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ಪ್ರಶಸ್ತಿಗಳನ್ನು ವಿತರಿಸಿದರು ಭಾರತೀಯ ವಾಯುಪಡೆಯ ತಂಡಕ್ಕೆ ಅತ್ಮುತ್ತಮ ಪ್ರಶಸ್ತಿ ಲಭಿಸಿದೆ ಏರ್ ಮಾರ್ಷಲ್ ಎಂಎಸ್ಜಿ ಮೆನನ್ ಫ್ಲೈಟ್ ಲೆಫ್ಟಿನೆಂಟ್ ಶ್ರೀಕಾಂತ್ ಶರ್ಮ ಅವರು ಪ್ರಶಸ್ತಿ ಸ್ವೀಕರಿಸಿದರು ಕೇಂದ್ರ ಕೈಗಾರಿಕೆ ರಕ್ಷಣಾ ಪಡೆಯ ತಂಡಕ್ಕೆ ಕೇಂದ್ರ ಸೇನಾ ಪಡೆಗಳ ವಿಭಾಗದಲ್ಲಿ ಮೊದಲ ಸ್ಥಾನ ಲಭಿಸಿತು ಸಿಐಎಸ್ಎಫ್ನ ರಾಜೇಶ್ ರಂಜನ್ ಪ್ರಭಾ ಸಿಮ್ರನ್ ಸಿಂಗ್ ಟೋಫಿ ಸ್ವೀಕರಿಸಿದರು ನಂತರ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸತತ ಪರಿಶ್ರಮ ಹಾಗೂ ಬದ್ದತೆಯ ಪ್ರತೀಕವಾಗಿ ಈ ಪ್ರಶಸ್ತಿಗಳು ಲಭಿಸಿದೆ ಇದು ಇತರರಿಗೂ ಮಾದರಿಯಾಗಬೇಕು ಎಂದರು ಜಮ್ಮ ಕಾಶ್ವೀರದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕೈಗಾರಿಕೆಗಳನ್ನು ಸ್ವಾಪಿಸಲು ಕೇಂದ್ರ ಸರಕಾರ ಮುಂದಾಗಿದೆ ಈ ನಿಟ್ಲನಲ್ಲಿ ಯುವ ಸಮುದಾಯ ದೊಡ್ಡ ದೊಡ್ಡ ಉದ್ದಮಗಳೊಂದಿಗೆ ಕೈಜೋಡಿಸಿ ಸ್ಲಾರ್ಟ್ ಅಪ್ಗಳನ್ನು ಆರಂಭಿಸಿದರೆ ಕೇಂದ್ರ ಸರಕಾರ ಸೂಕ್ತ ನೆರವು ನೀಡಲಿದೆ ಎಂದು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಭರವಸೆ ನೀಡಿದ್ದಾರೆ ಉಧಮ್ಮರದಲ್ಲಿ ಜಿಲ್ಲಾಡಳಿತದ ಸಭೆ ನಡೆಸಿದರು ಈ ಪ್ರಾಂತ್ವದಲ್ಲಿ ನಡೆಯುತ್ತಿರುವ ಅಭಿವ್ಯದ್ದಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಕುರಿತು ಸಭೆಯಲ್ಲಿ ಸಚಿವರು ಚರ್ಚಿಸಿದರು ನಂತರ ಸಚಿವರು ಸುಧ್ವಿಗಾರರೊಂದಿಗೆ ಮಾತನಾಡಿ ಜಿತೇಂದ್ರ ಸಿಂಗ್ ಪಂಚಾಯತ್ ರಾಜ್ ಇನ್ಸ್ಟ್ಯೂಷನ್ಗಳೊಂದಿಗೆ ಸಮಾಲೋಚನೆ ನಡೆಸಿ ಅಭಿವೃದ್ದಿ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತು ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು

ಶಾಸಕರ ಮಾತನ್ನು ತಳ್ಳಿಪಾಕಿರುವ ಸರ್ಕಾರ ಕೊರೊನಾ ವೈರಸ್ ಕೇಂದ್ರೀಕೃತವಾಗಿರುವ ಖಾಮ್ ಪ್ರದೇಶದಲ್ಲಿ ಸಾವಿನ ಸಂಖ್ಯೆ ಅಧಿಕವಾಗಿಲ್ಲ ಎಂದು ಹೇಳಿದೆ

ಇರಾಕ್ ಮತ್ತು ಅಫ್ಪನಿಸ್ತಾನ ಕೊರೊನಾ ಸೋಂಕು ಕಾಣಿಸಿಕೊಂಡಿರುವ ಬಗ್ಗೆ ನಿನ್ನೆ ಮೊದಲ ಬಾರಿಗೆ ದ್ವ ಢಪಡಿಸಿವೆ

ಧಾರ್ಮಿಕ ಕ್ಷೇತ್ರವಾದ ಡಾಯಿಗುವಿನಲ್ಲಿ ಸಾಮೂಹಿಕ ಜನರಲ್ಲಿ ಕೊರೊನಾ ಸೋಂಕು ಹೆಚ್ಚಾಗಿ ಕಾಣಿಸಿಕೊಂಡಿದೆ ಬಹುತೇಕ ಕೊರೊನಾ ಸೋಂಕಿತ ಪ್ರಕರಣಗಳು ಡಾಯಿಗುವಿನ ಷಿನನ್ ಚೆನೋಜಿ ಚರ್ಚ್ಗೆ ಭೇಟಿ ನೀಡುವವರಲ್ಲಿ ಕಾಣಿಸಿಕೊಂಡಿದೆ ಎಂದು ದಕ್ಷಿಣ ಕೊರಿಯಾದ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಗಳು ಸ್ಪಷ್ಟಪಡಿಸಿವೆ ದೇಶದಲ್ಲಿ ಕೊರೊನಾ ವೈರಸ್ ಪಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಕೇಂದ್ರ ಆರೋಗ್ದ ಸಚಿವ ಡಾ

ಸರ್ಕಾರಕ್ಕೆ ಸಂಕೀರ್ಣ ಕಾನೂನು ಸಮಸ್ಥೆಗಳ ಇತ್ತರ್ಥಕ್ಕೆ ಮೂರು ವರ್ಷಗಳ ಅವಧಿ ಬೇಕಾಗುತ್ತದೆ ಎಂದು ಕಾನೂನು ಸಮಿತಿ ಸಲಹೆ ನೀಡಿದೆ ಕಾನೂನು ಆಯೋಗದ ರಚನೆಗೆ ರಾಷ್ಷವತಿ ಒಪ್ಪಿಗೆ ಸೂಚಿಸಿದ್ದು ಸಮಿತಿಗೆ ಅಧ್ಯಕ್ಷರು ಹಾಗೂ ಇತರ ಸದಸ್ದರ ಆಯ್ಕೆಗೆ ಸರ್ಕಾರ ಮುಂದಾಗಿದೆ ಸಾಮಾನ್ಯವಾಗಿ ಸಮಿತಿ ಅಧ್ಯಕ್ಷರಾಗಿ ಸರ್ವೋಚ್ಚ ಅಥವಾ ಉಚ್ಚ ನ್ಯಾಯಾಲಯದ ನಿವೃತ್ತಿ ಪಡೆದ ನ್ವಾಯಾಧೀಶರು ನೇಮಕಗೊಳ್ಳುವ ಸಾಧ್ವತೆ ಇದೆ